ಜೀವ ವೈವಿಧ್ಯಗಳ ಸಮೃದ್ಧತೆಯನ್ನು ಪತ್ತಿರದಿಂದ ನೋಡುವ ಅವಕಾಶವೂ ಸಿಕ್ಕಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಕ್ರಿಯಿಸಿದ್ದಾರೆ ಇಂದು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕಳೆದುಕೊಂಡಂತೆ ಆಗಿದ್ದ ಹಲವು ಪಕ್ಷಿಗಳ ದನಿಯನ್ನು ಜನರು ಈಗ ಮನೆಯಲ್ಲೇ ಕೇಳುವಂತಾಗಿದೆ ಪಲವೆಡೆ ಜಾನುವಾರುಗಳು ಸ್ವಚ್ಛಂದವಾಗಿ ವಿಹರಿಸುತ್ತಿರುವ ಮಾಹಿತಿ ಕೇಳಬರುತ್ತಿವೆ ಎಂದು ಸ್ಥರಿಸಿದ್ದಾರೆ

ಈ ಬಾರಿಯ ಫೋಷವಾಕ್ಯ ಜೀವ ವೈವಿಧ್ಯ ಆಗಿದೆ ಸದ್ಯದ ಪರಿಸ್ತಿತಿಯಲ್ಲಿ ಈ ಥೀಮ್ ವಿಶೇಷವಾಗಿ ಮಹತ್ವವೆನಿಸಿದೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಜನರು ತಮ್ಮ ಮನೆಯಿಂದಲೇ ದೂರದ ಗುಡ್ಡಬೆಟ್ಟಗಳನ್ನು ಸೋಡಲು ಸಾಧ್ಯವಾಗುತ್ತಿರುವ ಬಗ್ಗೆ ಹೇಳುತ್ತಿದ್ದಾರೆ ಬರೆಯುತ್ತಿದ್ದಾರೆ ಚಿತ್ರಗಳನ್ನು ಹಾಕುತ್ತಿದ್ದಾರೆ ಎಂದು ಪ್ರಧಾನಿ ತಿಳಿಸಿದರು

ನಾವೆಲ್ಲಾ ಮತ್ತಷ್ಟು ಎಚ್ಡರಿಕೆಯಿಂದ ಇರುವ ಅಗತ್ಯವಿದೆ ಎರಡು ಗಜಗಳಷ್ಟು ಅಂತರ ಪಾಲನೆಯ ನಿಯಮವಿರಲಿ ಮುಖಕ್ಕೆ ಮಾಸ್ಕ್ ಧರಿಸಬೇಕಿದೆ ಸಾಧ್ಯವಾದಷ್ಟೂ ಮನೆಯಲ್ಲಿಯೇ ಇರುವುದು ಸೇರಿದಂತೆ ಎಲ್ಲಾ ಅಂಶಗಳ ಪಾಲನೆಯಲ್ಲಿ ಸ್ವಲ್ಪವೂ ಅಜಾಗರೂಕತೆ ಸಲ್ಲದು ಎಂದು ಪ್ರಧಾನಿ ಸಲಹೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವಾವಲಂಬಿ ಭಾರತ ಪರಿಕಲ್ಪನೆಯಡಿ ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಲರ ಇಲಾಖೆ ದೇಶವನ್ನು ಸಂಪೂರ್ಣ ಸ್ನಾವಲಂಬಿ ಮಾಡುವ ಗುರಿಯೊಂದಿಗೆ ಮುನ್ನೆಡೆದಿದೆ ಎಂದು ರಾಸಾಯನಿಕ ಹಾಗೂ ರಸಗೊಬ್ಲರ ಖಾತೆ ಸಚಿವ ಡಿ

ಸದಾನಂದ ಗೌಡ ತಿಳಿಸಿದ್ದಾರೆ

ಕರ್ನಾಟಕದ ರಾಯಚೂರಿನಲ್ಲಿ ಫಾರ್ಮಾ ಪಾರ್ಕ್ ಅಭಿವೃದ್ದಿಪಡಿಸಲು ಉದ್ದೇತಿಸಲಾಗಿದೆ ರಾಜ್ಯ ಸರ್ಕಾರ ಅಗತ್ಯ ಭೂಮಿ ಒದಗಿಸಿದ ಕೂಡಲೇ ನಿರ್ಮಾಣ ಕಾರ್ಯ ಆರಂಭವಾಗಲಿದೆ ಎಂದು ಅವರು ಹೇಳಿದರು

ಎಲ್ಲಾ ವಿದ್ಯಾರ್ಥಿಗಳಗೂ ಥರ್ಮಲ್ ಸ್ಟ್ಯಾನಿಂಗ್ ಮಾಡಲಾಗುವುದು ಎಂದು ಹೇಳಿದರು

ಜಿಲ್ಲೆಯ ಬಳೆಕಲ್ಲಳ್ಳಿ ಗ್ರಾಮಪಂಚಯತ್ನ ಕರೆಸಿದ್ದನಹಳ್ಳಿ ಬಳಿ ಹೂಳೆತ್ತುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಸರ್ಕಾರಿ ಭೂದಾಖಲೆಗಳಲ್ಲಿ ಕೆರೆ ಕಟ್ಟೆ ಎಂಬುದಾಗಿ ನಮೂದಾಗಿರುವ ಒತ್ತುವರಿ ಪ್ರದೇಶಗಳನ್ನು ಗುರುತಿಸಿ ಮನಃಶ್ಲೇತನಗೊಳಿಸಲಾಗುತ್ತಿದೆ ಎಂದು ಹೇಳಿದರು

ವಾಹನ ಸಂಚಾರ ವಿರಳವಾಗಿತ್ತು ಸಾರ್ವಜನಿಕರು ನಿಯಮ ಪಾಲಿಸಲು ಸಕರಿಸುವಂತೆ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಮನವಿ ಮಾಡಿಕೊಂಡಿದ್ದರು ಬಳ್ಳಾರಿ ಜಿಲ್ಲೆಯಲ್ಲಿ ಹೊಸದಾಗಿ ಒಂದು ಕೊರೋನಾ ಸೋಂಕು ದೃಢಪಟ್ಟದ್ದು